ಪರಿಯಾಣದಲ್ಲಿ ಆಡಳಿತ ಬಿಜೆಬಿ ಕಾಂಗ್ರೆಸ್ ಮತ್ತು ಇಂಡಿಯನ್ ನ್ಹಾಷನಲ್ ಲೋಕದಳ್ ಕಣದಲ್ಲಿರುವ ಪ್ರಮುಖ ಪಕ್ಷಗಳಾಗಿವೆ

ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ತಾದಕರಿಗೆ ಭಾರತದ ಗಡಿಯಲ್ಲಿ ನುಸುಳಲ್ಲು ಬೆಂಬಲ ನೀಡುತ್ತಿರುವ ಪಾಕ್ ಯೋಧರ ಮೇಲೆ ಭಾರತದ ಯೋಧರು ಪ್ರತಿದಾಳಿ ನಡೆಸಿದ ಸಂದರ್ಭದಲ್ಲಿ ಪಾಕ್ನ ಪಲವಾರು ಯೋಧರು ಪಾಗೂ ಭಯೋತ್ವಾದಕರು ಪತರಾಗಿದ್ದಾರೆಂದು ಎಂದು ವರದಿಯಾಗಿದೆ ಪಿರಿಂಗಿ ದಾಳಿಯಲ್ಲಿ ಇಬ್ಲರು ಭಾರತೀಯ ಯೋಧರು ಪುತಾತ್ನರಾಗಿದ್ಲು ಓರ್ವ ನಾಗರಿಕ ಸಾವಿಗೀಡಾಗಿದ್ಲಾನೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಕಥುವಾದ ಅಂತಾರಾಷ್ಷೀಯ ಗಡಿಭಾಗದಲ್ಲಿ ಪಾಕ್ಪಡೆಯ ಬೆಂಬಲದಿಂದ ಭಾರತದ ಗಡಿಯಲ್ಲಿ ನುಸುಳಲು ಮುಂದಾಗಿದ್ದವರನ್ನು ಯೋಧರು ಸಮರ್ಪಕವಾಗಿ ಎದುರಿಸಿ ಅವರ ಪ್ರಯತ್ನವನ್ನು ವಿಫಲಗೊಳಿಸಿದರು ಎಂದು ಮೂಲಗಳು ತಿಳಿಸಿವೆ ಈ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೂಸೇನಾ ಮಹಾದಂಡನಾಯಕ ಜನರಲ್ ಬಿಖಿನ್ ರಾವತ್ ಅವರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಲಿತಿಯ ಪರಾಮರ್ಶೆ ನಡೆಸಿದರು ಎಂದು ವರದಿಯಾಗಿದೆ ಧನಾತ್ಮಕತೆ ಸ್ಪಜನಶೀಲತೆ ಮತ್ತು ರಚನಾತ್ಮಕ ಮನೋಭಾವ ಸಮಸ್ಥೆಗಳ ಪರಿಹಾರಕ್ಷೆ ಹಾದಿಯಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿಂದು ಬ್ರಿಡ್ಜಿಟಲ್ ಇಂಡಿಯಾ ಶೀರ್ಷಿಕೆಯ ಮಸ್ತಕವೊಂದನ್ನು ಬಿಡುಗಡೆ ಮಾತನಾಡಿ ಪ್ರತಿಭೆ ಮತ್ತು ಸಂಪನ್ನೂಲಗಳಲ್ಲಿನ ಸಕಾರಾತ್ಮಕತೆ ಆತಾಭಾವನೆ ಮತ್ತು ನಂಬಿಕೆ ನವಭಾರತದ ಚಿಂತನೆಯಾಗಿದೆ ಎಂದು ನುಡಿದರು ಶಂತ್ರಜ್ಞಾನ ಮತ್ತು ಪ್ರತಿಭೆ ಬೆದರಿಕೆಯೊಡ್ಡುವುದಿಲ್ಲ ಬದಲಿಗೆ ಶಕ್ತಿಯನ್ನು ಬಹುಪಟ್ಟು ಹೆಚ್ಚಿಸುವುದು ಎಂದಿರುವ ಅವರು ಆಶಯ ಮತ್ತು ಸಾಧನೆಗಳ ನಡುವೆ ತಂತ್ರಜ್ಞಾನ ಸೇತುವೆಯಾಗಬಲ್ಲದು ಎಂದು ಅಭಿಪ್ರಾಯಪಟ್ಟರು

ಆಡಳಿತವನ್ನು ಪರಿವರ್ತನೆಗೊಳಿಸಿದೆ ಎಂದು ಅವರು ಹೇಳಿದರು ತಂತ್ರಜ್ಞಾನ ಮೂಲಕ ಸರ್ಕಾರ ಜನತೆಯನ್ನು ತಲುಪಲು ಸಾಧ್ಯವಾಯಿತು ಅವರಿಗೆ ಬ್ಬಾಂಕ್ ಖಾತೆಗಳು ಎಲ್ಪಿಜಿ ಸಂಪರ್ಕ ಹಾಗೂ ಆರೋಗ್ಯ ರಕ್ಷಣೆಯನ್ನು ಒದಗಿಸಲು ಸಾಧ್ಯವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ತಂತ್ರಜ್ಙಾನ ಸೇತುವೆಯಾದಾಗ ಅದು ಪಾರದರ್ಶಕತೆ ಮತ್ತು ನಿಗದಿತ ಗುರಿಸಾಧನೆಗೆ ಅನುವಾಗುವುದು ಎಂದು ಅವರು ನುಡಿದರು ತಂತ್ರಜ್ಞಾನದ ಪರಿಣಾಮಕಾರಿ ಬಳಕೆ ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಬಲ್ಲದು ಎಂದು ಹೇಳಿದ ಪ್ರಧಾನಮಂತ್ರಿಯವರು ಅಡಚಣೆ ನಿವಾರಣೆಗೆ ಸರ್ಕಾರ ತಂತ್ರಜ್ಞಾನದ ವ್ಯಾಪಕ ಬಳಕೆ ಮಾಡಿಕೊಳ್ಳುತ್ತಿದೆ ಎಂದಿರುವ ಪ್ರಧಾನಮಂತ್ರಿ ತಂತ್ರಜ್ಞಾನ ಒಂದೇ ಏಕ್ಷೆಕ ಪರಿಹಾರ ಅಲ್ಲ ಎಂಬುದು ನಿಜ ಮಾನವ ಬುದ್ದಿ ಮತ್ತು ಸದುದ್ದೇಶ ಕೂಡ ಬಹಳ ಮಹತ್ವವಾದದು ಎಂದರು ಟ್ಕಾಟ್ ಸನ್ಸ್ ಅಧ್ವಕ್ಷ ಎನ್ ಚಂದ್ರಶೇಖರನ್ ಮತ್ತು ರೂಪ ಮರುಷೋತ್ತಮನ್ ಈ ಮಸ್ತಕವನ್ನು ರಚಿಸಿದ್ದಾರೆ ಖ್ಯಾತ ಉದ್ದಿಮಿ ಮತ್ತು ದಾನಿ ರತನ್ ಟಾಟಾ ಸೇರಿದಂತೆ ಅನೇಕ ಗಣ್ಣರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಪರಾಸರನ್ ಅವರಿಗೆ ಅತ್ಯಂತ ಗಣ್ಣ ಹಿರಿಯ ನಾಗರಿಕ ಪ್ರಶಸ್ತಿಯನ್ನು ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ತು ನವದೆಹಲಿಯಲ್ಲಿ ಆಯೋಜಿಸದ್ದ ಸಮಾರಂಭದಲ್ಲಿ ಪ್ರಧಾನ ಮಾಡಿದರು ಹಿರಿಯ ನಾಗರಿಕರ ದಿನ ಅಂಗವಾಗಿ ಈ ಕಾರ್ಯಕ್ರಮವನ್ನು ಪಮ್ಲಿಕೊಳ್ಳಲಾಗಿತ್ತು ಪ್ರಶಸ್ತಿ ಪ್ರಧಾನ ಮಾಡಿ ಮಾತನಾಡಿದ ಅವರು ಓರಿಯ ನಾಗರಿಕರನ್ನು ಗೌರವದಿಂದ ಕಾಣುವುದು ಪಾಗೂ ಅವರ ರಕ್ಷಣೆಗೆ ಕುಟುಂಬದ ಸದಸ್ನರು ಸಾದ ಬೆಂಬಲವಾಗಿರಬೇಕು ಎಂದು ಸಲಹೆ ನೀಡಿದರು

ಎಂ ಟಿ

ಸರಣಿ ಪಬ್ಪಗಳ ಹಿನ್ನೆಲೆಯಲ್ಲಿ ಎಂಎಂಟಿ ಸಂಸ್ಥೆ ಚಿನ್ನ

ಆರೋಗ್ಯ ಯೋಜನೆ ಆಯುಷ್ನಾನ್ ಭಾರತ್ ಮತ್ತು ಆರೋಗ್ಗದ ವಿಷಯ ಸೇರ್ಪಡೆಯೊಂದಿಗೆ ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿದೆ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವ ಡಾ ಹರ್ಷವರ್ಧನ್ ಸದ್ಬಢ ಭಾರತ ಅಭಿಯಾನ ಮತ್ತು ಸೂಕ್ತವಾದುದನ್ನು ತಿನ್ನಿ ಆಂದೋಲನ ವಿಷಯಗಳನ್ನು ಸಪ ಪ್ರಧಾನವಾಗಿ ಪ್ರಸ್ತಾಪಿಸಿದ್ದಾರೆ ಭಾರತ ಸಾರ್ವತ್ರಿಕ ಆರೋಗ್ಡ ಕಾರ್ಯಕ್ರಮದ ಹಾದಿಯಲ್ಲಿದ್ದು ಜಾಗತಿಕ ಮಟ್ಟದಲ್ಲಿ ಯುಎಚ್ಸಿ ಸುಸ್ವಿರತೆಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದರು